ಮುಖ್ಯಮಂತ್ರಿ ಬಿ ಎಸ್

ಬೆಳಗಾವಿ ಲೋಕಸಭಾಕ್ಷೇತ್ರ

ಎಸ್ ಯಡಿಯೂರಪ್ಪ ಹೇಳಿದ್ದಾರೆ

ಪ್ರತಿಪಕ್ಷ ಮುಖಂಡರ ಜತೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಕೋವಿಡ್ ಸೋಂಕು ನಿಯಂತ್ರಣ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳುತ್ತಿದ್ದು ಜನತೆ ಸೂಕ್ತ ರೀತಿಯಲ್ಲಿ ಸಹಕಾರ ನೀಡಬೇಕು ಎಂದರು ಸಾರಿಗೆ ನೌಕರರು ಹಬ್ಬದ ಸಂದರ್ಭದಲ್ಲಿ ಮುಷ್ತರ ನಡೆಸುತ್ತಿರುವುದು ಸರಿಯಲ್ಲ ಇವರ ನಡವಳಕೆಯನ್ನು ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ನೌಕರ ಸಂಘಟನೆಗಳೊಂದಿಗೆ ಮಾತುಕತೆ ನಡೆಸುವುದಿಲ್ಲ ಎಂದು ಯಡಿಯೂರಪ್ಪ ಸ್ಪಷ್ಲವಾಗಿ ಹೇಳಿದರು

ಕಂಟೈನ್ಮೆಂಟ್ ವಲಯದ ಪ್ರದೇಶಗಳ ಮಸೀದಿಗಳನ್ನು ಮುಟ್ಟುವಂತೆ ಸೂಚಿಸಲಾಗಿದೆ

ಒಂದೇ ಕಡೆ ಹೆಚ್ಚಿನ ಜನ ಸೇರುವಂತಿಲ್ಲ

ಉಸಿರಾಟದ ತೊಂದರೆ ಶೀತ ನೆಗಡಿ ಗಂಟಲುನೋವು ಇರುವವರನ್ನು ಮಸೀದಿಗಳ ಒಳಗಡೆ ಬಿಡಬಾರದು ಕರ ಶುಚಿತ್ವದ ಜೊತೆಗೆ ಒಳಗೆ ಹೋಗುವ ಮತ್ತು ಹೊರಗಡೆ ಬರಲು ಪ್ರತ್ನೇಕ ದ್ವಾರಗಳನ್ನು ನಿರ್ಮಿಸಬೇಕು ಪ್ರಾರ್ಥನಾ ಸ್ವಳವನ್ನು ಆಗಿಂದಾಗೆ ಸ್ವಚ್ಛಗೊಳಿಸಬೇಕು ಮಸೀದಿಗಳ ಆಡಳಿತ ಮಂಡಳಗಳು ಈ ನಿಟ್ಟನಲ್ಲಿ ಸೂಕ್ತ ತ್ರಮಗಳನ್ನು ಕೈಗೊಳ್ಳಬೇಕು ಎಂದು ಮಾರ್ಗಸೂಚಿಯಲ್ಲಿ ಸ್ಪಷ್ಟಪಡಿಸಲಾಗಿದೆ

ಮುಕ್ತ ಮತ್ತು ನ್ಯಾಯಸಮ್ನತ ಚುನಾವಣೆ ನಡೆಸಲು ಆಯೋಗ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಂಡಿದೆ

ಈ ಮಧ್ಯೆ ಚುನಾವಣೆಯ ಪ್ರಚಾರ ಕಾರ್ಯ ಬಿರುಸುಪಡೆದಿದೆ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ತಮ್ನ ಪಕ್ಷಗಳ ಅಭ್ಯರ್ಥಿಗಳ ಪರ ಮತ ಯಾಚಿಸುತ್ತಿದ್ದಾರೆ ಇಂದು ತ್ರೀ ಫ್ಲವನಾಮ ಸಂವತ್ಪರದ ಯುಗಾದಿ ಹಬ್ಬ ಚೆತ್ರಮಾಸದ ಶುಕ್ಷಪಕ್ಷದ ಪಾಡ್ಯದಂದು ಯುಗಾದಿ ಪಬ್ಲವನ್ನು ಆಚರಿಸಲಾಗುತ್ತದೆ ಹಿಂದುಗಳ ದೃಷ್ಷಿಯಲ್ಲಿ ಇದು ವರ್ಷಾರಂಭದ ಪವಿತ್ರ ದಿನ ಇಲ್ಲಿ ಬೇವು ಬೆಲ್ಲವನ್ನು ಎಲ್ಲರಿಗೂ ಪಂಚಿ ಜೀವನದಲ್ಲಿ ಸಿಹಿ ಕೆಹಿ ಎರಡನ್ನೂ ಸಮಾನವಾಗಿ ಸ್ತೀಕರಿಸಿ ಜೀವನವನ್ನು ನಡೆಸಬೇಕು ಎಂಬ ತತ್ವವನ್ನು ಇದು ತಿಳಿಸುತ್ತದೆ ಯುಗಾದಿ ಹಬ್ಬದ ಈ ಸಂದರ್ಭದಲ್ಲಿ ಮನೆಯನ್ನು ಶುಭ್ರಗೊಳಿಸಿ ಮುಂಬಾಗಿಲನ್ನು ತಳರು ತೋರಣ ಮತ್ತು ರಂಗೋಲಿಯಿಂದ ಶೃಂಗರಿಸಿರುವುದು ಎಲ್ಲೆಡೆ ಕಂಡುಬರುತ್ತಿದೆ ದೇವರಿಗೆ ವಿಶೇಷ ಅಲಂಕಾರ ವಿವಿಧ ಭಕ್ಷಗಳ ಸೈವೇದ್ಯ ಹೊಸ ಪಂಚಾಂಗವನ್ನು ಇಟ್ಟು ಭಜನೆ ಪೂಜೆ ಮಾಡುವ ದೃಶ್ಯ ಕಂಡು ಬಂದಿದೆ

ಜೊತೆಗೆ ಜಾತ್ರೆ ಮತ್ತು ಉತ್ತವಗಳಿಗೆ ನಿರ್ಬಂಧ ಹೇರಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಪ್ರಸಿದ್ದ ಯಾತ್ರಾ ಸ್ಥಳಗಳಾದ ಹೊರನಾಡು ಅನ್ನ ಪೂರ್ಣೇಶ್ವರಿ ದೇವಾಲಯ ಶೃಂಗೇರಿ ಶಾರದಾಂಬೆ ದೇವಾಲಯ ಖಾಂಡ್ಯ ಮಾರ್ಕಾಂಡೇಶ್ವರ ದೇವಾಲಯಗಳಲ್ಲಿ ಹಬ್ಬದ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ದಾವಣಗೆರೆಯಲ್ಲಿ ನಗರ ದೇವತೆ ದುರ್ಗಾಂಭಿಕಾ ದೇವಿ ದೇವಸ್ಥಾನದಲ್ಲಿ ಭಕ್ತಾದಿಗಳು ವಿಶೇಷ ಪೂಜೆ ಸಲ್ಲಿಸಿದರು ಬಸವೇಶ್ವರ ದೇವಾಲಯ ಕನ್ನಿಕಾ ಪರಮೇಶ್ವರಿ ದೇವಾಲಯ ಸೇರಿದಂತೆ ಬಹುತೇಕ ದೇವಸ್ಥಾನಗಳ ಮುಂದೆ ದೇವರ ದರ್ಶನಕ್ಕೆ ಜನರು ಸಾಲುಗಟ್ಟ ನಿಂತಿರುವ ದೃಶ್ಯ ಕಂಡು ಬಂತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಯುಗಾದಿಯನ್ನು ಸಡಗರದಿಂದ ಆಚರಿಸಲಾಗುತ್ತಿದ್ದು ದೊಡ್ಡಬಳ್ಳಾಪುರ ದೇವನಪಳ್ಲಿ ನೆಲಮಂಗಲ ಹೊಸಕೋಟೆ ತಾಲೂಕುಗಳಲ್ಲಿ ಬೇವು ದೆಲ್ಲ ಹಂಚಿ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು ರಾಜ್ಞದ ಕರಾವಳಿಯಲ್ಲೂ ಯುಗಾದಿ ಹಬ್ಬವನ್ನು ಸರಳವಾಗಿ ಆಚರಿಸಲಾಗುತ್ತಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಾಂದ್ರಮಾನ ಮತ್ತು ಸೌರಮಾನ ಯುಗಾದಿಯನ್ನು ಕೂಡ ಆಚರಿಸಲಾಗುತ್ತದೆ ನಾಳೆ ಸೌರಮಾನ ಯುಗಾದಿ ಆಚರಣೆಗೆ ಸಿದ್ದತೆಗಳು ನಡೆದಿವೆ

ಸೂಕ್ತ ಪ್ರಮಾಣದಲ್ಲಿ ಬಸ್ ಸೌಕರ್ಯವಿಲ್ಲದೇ ಜನರು ಪರದಾಡುತ್ತಿದ್ದ ದೃಶ್ಯ ಅಲ್ಲಲ್ಲಿ ಕಂಡು ಬಂದಿದೆ

ಯುಗಾದಿ ಪಬ್ದ ಹಿನ್ನಲೆಯಲ್ಲಿ ಕೆಲವು ಬಸ್ ಗಳು ಮಾತ್ರವೇ ಸಂಚರಿಸುತ್ತಿವೆ

ಮುತ್ತರದ ನಡುವೆಯೇ ಬಸ್ಗಳ ಕಾರ್ಯಾಚರಣೆ ಚುರುಕುಗೊಂಡಿದೆ

ಎಸ್ ಆರ್

ಎಂ

ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಸಿಲಿನ ಝಳ ಹೆಚ್ಚಾಗಿದ್ದು ಜನ ಜೀವನ ಬಾಧಿತವಾಗಿದೆ ಯಾದಗಿರಿ ಜಲ್ಲೆಯಲ್ಲಿ ಬಿಸಿಲಿನ ತಾಪ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸೂರ್ಯನ ಪ್ರಖರ ಕಿರಣಗಳ ಪರಿಣಾಮಗಳಿಂದ ತಪ್ಪಿಸಿಕೊಳ್ಳಲು ಮುನ್ನೆಚ್ಚರಿಕೆ ಕ್ರಮ ವಹಿಸುವುದು ಅನಿವಾರ್ಯವಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣಾಧಿಕಾರಿ ಡಾ ಇಂದುಮತಿ ಪಾಟೀಲ್ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ